ಬಿಹಾರದ ಪೂರ್ವ ಚಂಪಾರಣ್ ಜಿಲ್ಲೆಯಲ್ಲಿಂದು ರಸ್ತೆ ಬದಿಯ ಹೊಂಡಕ್ಕೆ ಬಸ್ ಉರುಳಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಕನಿಷ್ನ

ಬಿಜೆಪಿ ಮತ್ತು ಕಾಂಗ್ರೆಸ್ನ ತಾರಾ ಪ್ರಚಾರಕರು ಮತದಾರರ ಮನ ಗೆಲ್ಲಲು ಕಸರತ್ತು ನಡೆಸಿದ್ದಾರೆ ಕಲ್ಲುರ್ಗಿಯಲ್ಲಿ ಇಂದು ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಿಳೆಯರ ಸುರಕ್ತತೆ ರ್ಲೆತರು ಮತ್ತು ಯುವಕರ ಉತ್ತಮ ಭವಿಷ್ಣಕಾಗಿ ಮುಂಬರುವ ಚುನಾವಣೆಯಲ್ಲಿ ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಹಾಗೂ ತೊಗರಿದೇಳೆಗೆ ಕೇಂದ್ರ ಸರ್ಕಾರ ಲಾಭದಾಯಕ ಬೆಲೆ ನಿಗದಿ ಮಾಡಿದೆ

ಬೀದರ್ನ ಟಿರಾದ್ನಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ವಿಭಿನ್ಯ ಸಿದ್ದಾಂತಗಳ ನಡುವೆ ನಡೆಯುತ್ತಿರುವ ಚುನಾವಣೆ ಕರ್ನಾಟಕ ಜನ ಪ್ರಗತಿಯ ಬಗ್ಗೆ ಮಾತನಾಡಿ ಕೊಳ್ಳುತ್ತಿದ್ದು ಅಭಿವೃದ್ದಿಗೆ ಮತ ಚಲಾಯಿಸಲಿದ್ದಾರೆ ಎಂದರು

ಜಾತಿ ನಿಂದನೆ ಪ್ರಕರಣಗಳಲ್ಲಿ ಯಾರು ತಪ್ಪತಸ್ವರಿರುತ್ತಾರೋ ಅಂತಹವರ ವಿರುದ್ದ ಕ್ರಮಕೈಗೊಳ್ಳಲಾಗುವುದು ಎಂದು ನ್ಯಾಯಮೂರ್ತಿ ಎ

ಗೋಯಲ್ ಮತ್ತು ಯು

ಲಲಿತ್ ಅವರ ನ್ನಾಯಪೀಠ ಹೇಳಿದೆ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ತಡೆಯಾಜ್ಜೆ ನೀಡಬೇಕು ಈ ಸಂಬಂಧ ಸಂಸತ್ನಲ್ಲಿ ಅಗತ್ಯ ಕಾನೂನು ರೂಪಿಸಲಾಗುತ್ತಿದೆ ಎಂದು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಟ್ಲರು

ಅನುಮೋದನೆಗಾಗಿ ಕರಡು ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದಿರಿಸಬೇಕಾಗಿದೆ ಕರ್ನಾಟಕದ ಚುನಾವಣೆಯ ನಂತರ ಪ್ರಕರಣದ ವಿಚಾರಣೆ ನಡೆಸಬೇಕು ಎಂದು ಕೇಂದ್ರ ಸರ್ಕಾರದ ಪರವಾಗಿ ಮನವಿ ಮಾಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅವರ ಸಂಪುಟ ಸಹೋದ್ಲೋಗಿಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವ ಕಾರಣ ಕರಡು ಯೋಜನೆಯನ್ನು ಕೇಂದ್ರ ಸಂಪುಟದ ಮುಂದೆ ಇರಿಸಲು ಸಾಧ್ಯವಾಗಿಲ್ಲ ಎಂದು ನ್ನಾಯಪೀಠಕ್ಕೆ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ತಿಳಿಸಿದರು ಇದಕ್ಕೂ ಮುನ್ನ

ಈ ನಡುವೆ ಸುಪ್ರೀಂ ಕೋರ್ಟ್ ಸೂಚನೆ ಬೆಂಗಳೂರಿನಲ್ಲಿ ಪ್ರಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ಗರಾಮಯ್ಲಿ ವಕೀಲರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ಕ್ರಮಕ್ಕೆಗೊಳ್ಳುವುದಾಗಿ ತಿಳಿಸಿದ್ದಾರೆ ಭೂಗತ ಮಾರುಕಟ್ಟೆಯಲ್ಲಿ ಪಣಕಾಗಿ ಆಧಾರ್ ಮಾಹಿತಿಯನ್ನು ಮಾರಾಟ ಮತ್ತು ಸೋರಿಕೆ ಮಾಡಲಾಗುತ್ತಿದೆ ಎನ್ನುವ ಆರೋಪಗಳನ್ನು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಯುಐಡಿಎಐ ತಳ್ಲಿ ಹಾಕಿದೆ ಈ ಸಂಬಂಧ ಹೇಳಿಕೆ ನೀಡಿರುವ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಮಾಧ್ಯಮಗಳಲ್ಲಿ ಬರುತ್ತಿರುವ ವರದಿ ಸಂಪೂರ್ಣ ಆಧಾರರಹಿತ ದಾರಿ ತಪ್ಪಿಸುವ ಮತ್ತು ಬೇಜವಾಬ್ಗಾರಿತನದಿಂದ ಕೂಡಿದೆ ಇಂತಹ ಮಾಹಿತಿ ಬಗ್ಗೆ ಯಾರೂ ಗಮನಹರಿಸಬಾರದು ಎಂದು ಮನವಿ ಮಾಡಿದೆ ಆಧಾರ್ ನೋಂದಣಿಯಲ್ಲಿ ಬಯೋಮೆಟ್ರಿಕ್ ಇರುವುದರಿಂದ ಯಾರೂ ಮಾಹಿತಿಯನ್ನು ಕದಿಯಲು ಸಾಧ್ಯವಿಲ್ಲ ಮಾಹಿತಿ ಇರುವ ಆತನ ಇಲ್ಲವೇ ಆಕೆಯ ಸಮ್ನತಿಯಿಲ್ಲದೆ ಯಾವುದೇ ಮಾಹಿತಿ ಬೇರೊಬ್ಬರಿಗೆ ತಲುಪುವುದಿಲ್ಲ ಎಲ್ಲ ಮಾಹಿತಿ ಸುರಕ್ಷಿತವಾಗಿದೆ ಎಂದು ತಿಳಿಸಿದೆ

ಉತ್ತರ ಪ್ರದೇಶದಲ್ಲಿ ಸುರಿದ ಆಲಿಕಲ್ಲು ಮಳೆ

ಗಾಯಗೊಂಡ ಹಲವು ಮಂದಿಯನ್ನು ವಿವಿಧ ಆಸ್ತ್ರೆಗೆ ಚಿಕಿತ್ವೆಗೆ ದಾಖಲಿಸಲಾಗಿದೆ

ಇದಲ್ಲದೆ ಹಲವು ಮನೆಗಳಗೆ ಹಾನಿಯಾಗಿದ್ದು ಮರಗಳು ಉರುಳಿ ಬಿದ್ದಿವೆ

ಸಾವು ನೋವುವಿನ ಸಂಬ್ಲೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮಳೆಯಿಂದಾಗಿ ಸಾವಿರಾರು ಹೆಕ್ಷೇರ್ ಪ್ರದೇಶದಲ್ಲಿ ಬೆಳೆದಿದ್ದ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ವಿದ್ನುತ್ ಸಂಪರ್ಕ ಹಲವು ಜಿಲ್ಲೆಗಳಲ್ಲಿ ಸಂಪೂರ್ಣ ಕಡಿತಗೊಂಡಿದ್ದು ಜನಜೀವನ ಅಸ್ಲವ್ನಸ್ನವಾಗಿದೆ ಪರಿಹಾರ ಕಾರ್ಯ ಹಾಗೂ ತಕ್ಷಣ ವೈದ್ಯಕೀಯ ನೆರವು ಮತ್ತು ಚಿಕಿತ್ಸೆ ನೀಡಲು ಅಗತ್ತ ಕ್ರಮಕ್ಟೆಗೊಳ್ಳುವಂತೆ ಅಧಿಕಾರಿಗಳಿಗೆ ರಾಜ್ಯಸರ್ಕಾರ ಸೂಚಿಸಿದೆ ರೈತರು ಬೆಳೆದ ಬೆಳೆಗಳು ಹಾನಿಗೊಳಗಾಗಿದ್ದು ಈ ಜಿಲ್ಲೆಗಳಲ್ಲಿ ಸಮೀಕ್ಷೆ ಕಾರ್ಯ ಕೈಗೆತ್ತಿಕೊಳ್ಳುವಂತೆ ಸೂಚನೆಗಳನ್ನು ನೀಡಿದ್ದು

ದೇಶದ ವಿವಿಧ ಭಾಗಗಳಲ್ಲಿ ಬಿರುಗಾಳಿ ಮತ್ತು ಮಳೆಗೆ ಪಲವು ಮಂದಿ ಪ್ರಾಣ ಕಳೆದುಕೊಂಡಿರುವುದು ದುಃಖದ ವಿಷಯ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಸಂಬಂಧಿಸಿದ ಸ್ನಳೀಯ ಜಿಲ್ಲಾಡಳತಗಳು ಅಗತ್ತ ಕ್ರಮಕ್ಕೆಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರಗಳೊಂದಿಗೆ ಅಧಿಕಾರಿಗಳು ಸಮನ್ನಯ ಸಾಧಿಸಿ ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಹೇಳಿದ್ದಾರೆ

ವಿಜೇತರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದರು ಭಾರತೀಯ ಸಿನಿಮಾ ರಂಗದ ಸಾಧನೆಗಾಗಿ ವಿನೋದ್ ಖನ್ನಾ ಅವರಿಗೆ ಅತ್ಸುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಲೆಯನ್ನು ಮರಣೋತ್ತರವಾಗಿ ಇದೇ ವೇಳೆ ಪ್ರದಾನ ಮಾಡಿದರು ಇತ್ತೀಚೆಗಷ್ಷೇ ನಿಧನರಾದ ನಟಿ ಶ್ರೀದೇವಿ ಅವರಿಗೆ ಮಾಮ್ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಶ್ರೀದೇವಿಯವರ ಪತಿ ಬೋನಿಕಪೂರ್ಗೆ ನೀಡಲಾಯಿತು ಇದಲ್ಲದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ತತಿ ಇರಾನಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ರಾಥೋಡ್ ವಿವಿಧ ಪ್ರಶಸ್ತಿ ಪ್ರದಾನ ಮಾಡಿದರು ಇಂದು ವಿಶ್ವ ಪ್ರಕ್ರಿಕಾ ಸ್ವಾತಂತ್ರ್ಯ ದಿನ ಈ ವರ್ಷದ ಘೋಷವಾಕ್ಕ ಅಧಿಕಾರದ ಮೇಲೆ ನಿಯಂತ್ರಣ ಮಾಧ್ವಮ ನ್ನಾಯ ಹಾಗೂ ಕಾನೂನಿನ ಆಡಳಿತ ಈ ವರ್ಷದ ಘೋಷವಾಕ್ಷವಾಗಿದೆ

ವಿಶ್ವಸಂಸ್ಲೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟಾನಿಯೋ ಗುಟರೆಸ್ ತಮ್ನ ಸಂದೇಶದಲ್ಲಿ ಪತ್ರಕರ್ತರಿಗೆ ರಕ್ಷಣೆ ನೀಡಿ ಪತ್ರಿಕಾ ಸ್ನಾತಂತ್ರ್ವವನ್ನು ಬಲಪಡಿಸಬೇಕು ಎಂದು ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಓಡಿಯಲು ಅವಿರತವಾಗಿ ಕೆಲಸ ಮಾಡುತ್ತಿರುವ ಪತ್ರಕರ್ತರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ವಿಶ್ವ ಪತ್ರಿಕಾ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಿ ಪತ್ರಿಕಾ ಮುಕ್ತ ಸ್ವಾತಂತ್ರ್ಯದಿಂದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಬಹುದು ಇದೇ ಬದ್ದತೆಯಿಂದ ಸರ್ಕಾರವು ಕೂಡ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಕ್ಷೆಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳುವ ಭಾರತೀಯ ನಾಗರಿಕರಿಗೆ ನೇಪಾಳದಲ್ಲಿರುವ ಭಾರತೀಯ ರಾಯಭಾರ ಕಜೇರಿ ಕೆಲವು ಸಲಹೆಗಳನ್ನು ನೀಡಿದ್ದು ಟಿಬೆಟ್ಗೆ ಪ್ರಯಾಣದ ಅನುಮತಿ ಹಾಗೂ ಸೂಕ್ತ ಚ್ಯೆನಾ ವೀಸಾ ಪಡೆದುಕೊಳ್ಳುವಂತೆ ಸೂಚಿಸಿದೆ ಚ್ಲೆನಾ ವೀಸಾವನ್ನು ದೆಹಲಿಯಲ್ಲಿರುವ ಚ್ಲೆನಾ ರಾಯಭಾರಿ ಕಚೇರಿಯಿಂದ ಪಡೆದುಕೊಳ್ಳಬೇಕು ಕಕ್ಕಂಡುವಿನಲ್ಲಿರುವ ಚ್ಲೆನಾ ರಾಯಭಾರಿ ಕಚೇರಿಯಿಂದ ಅಲ್ಲ ಎಂದು ಸ್ಪಷ್ಟಪಡಿಸಿದೆ